ಉತ್ಪಾದಕರು ಹಾಗೂ ಬಳಕೆದಾರರ ಹಿತಾಸಕ್ತಿಯಲ್ಲಿ ಸಮತೋಲನ ಕಾಯ್ದುಕೊಂಡು ತೈಲ ಮತ್ತು ಅನಿಲಗಳ ಬೆಲೆಯಲ್ಲಿ ಜವಾಬ್ದಾರಿಯುತ ನಡೆಯನ್ನು ಹೊಂದುವುದು ಇಂದಿನ ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ

ಜಾಗತಿಕ ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ಇಂಧನ ಪೂರೈಕೆ ಹಾಗೂ ಮೂಲಗಳು ಮತ್ತು ಇಂಧನ ಬಳಕೆಯ ವಿಧಾನಗಳು ಬದಲಾಗುತ್ತಿವೆ ಎಂದು ಅವರು ಹೇಳಿದರು

ಜಾಗತಿಕ ಹವಾಮಾನ ವೈಪರೀತ್ಯ ತಡೆಗೆ ದೇಶ ಸಾಕಷ್ಟು ಉತ್ತಮ ಕ್ರಮಗಳನ್ನು ಕೈಗೊಂಡಿರುವ ಬಗ್ಗೆ ಪ್ರಧಾನಿ ಮೋದಿ ಸಂತಸ ವ್ಯಕ್ಷಪಡಿಸಿದರು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಇಂಧನ ಪ್ರಮುಖ ಸಾಧನವಾಗಿದ್ದು ಅದರ ಸಮರ್ಪಕ ನಿರ್ವಹಣೆಗೆ ತಮ್ಮ ಸರ್ಕಾರ ಮೊದಲ ಆದ್ಲತೆ ನೀಡಿದೆ ಎಂದು ಹೇಳಿದರು ದೇಶಾದ್ಯಂತ ನೀಲಿಜ್ವಾಲೆ ಕ್ರಾಂತಿ ನಡೆಯುತ್ತಿದೆ

ತ್ಯೆಲ ಹಾಗೂ ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರದಾನ್ ಮಾತನಾಡಿ ಇಂಧನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ನ್ಹಾಯ ದೊರಕಿಸುವಲ್ಲಿ ಭಾರತ ಅತ್ಯುತ್ತಮ ಸಾಧನೆ ಮಾಡಿದೆ ಉಜ್ವಲ ಯೋಜನೆಯಡಿ ಹಾಗೂ ನಗರ ಅನಿಲ ವಿತರಣಾ ಜಾಲ ವಿಸ್ತರಿಸುವ ಮೂಲಕ ಜನರಿಗೆ ಸ್ವಚ್ದ ಅಡುಗೆ ಅನಿಲ ಒದಗಿಸಲಾಗಿದೆ ಎಂದು ಹೇಳಿದರು

ಆದರೆ ಸಭಾಪತಿ ಎಂ

ಕಾಂಗ್ರೆಸ್ ಸದಸ್ದರು ಈ ಮಸೂದೆ ಮಂಡನೆಗೆ ವಿರೋಧ ವ್ವಕ್ಪಡಿಸಿ ಸದನದ ಬಾವಿಗೆ ತೆರಳಿ ಪ್ರತಿಭಟನೆ ನಡೆಸಿದರು

ಭವಿಷ್ಣದ ಸವಾಲುಗಳನ್ನು ಎದುರಿಸಲು ಕುಶಲ ನಾಯಕತ್ವ ಇಂದಿನ ಅಗತ್ವವಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು ಜಾಗತಿಕ ಮಟ್ಟದಲ್ಲಿ ಕುಶಲ ಕಾರ್ಮಿಕರಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ನಮ್ನ ಯುವಕರನ್ನು ಹೊಸ ಸನ್ನಿವೇಶಕ್ಕೆ ಅನುಗುಣವಾದ ತರಬೇತಿ ನೀಡಬೇಕಾಗಿದೆ ಎಂದರು ಕೌಶಲ್ಯ ಭಾರತ ನಿರ್ಮಾಣ ಮಾಡುವಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಹಾಗೂ ಕೈಗಾರಿಕೆಗಳು ಪರಸ್ಪರ ಕೈಜೋಡಿಸಿ ಕಾರು ನಿರ್ವಹಿಸಬೇಕಿದೆ ಎಂದು ಅವರು ಹೇಳಿದರು

ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಆರ್ಥಿಕವಾಗಿ ಬಲಿಷ್ಠವಾಗಿದೆ

ರಾಷ್ನ ಮತ್ತು ರಾಜ್ಲಮಟ್ಟದ ಎಲ್ಲಾ ಪಾಲುದಾರರು ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ

ಇದರೊಂದಿಗೆ ಭಾರತೀಯ ವಾಯುಸೇನೆಯ ಬಲ ಮತ್ತಷ್ಟು ಬಲಿಷ್ಠವಾಗಿದೆ ನಿನ್ನೆ ಈ ಹೆಲಿಕಾಫ್ಟರ್ಗಳನ್ನು ಗುಜರಾತ್ನ ಮುಂದ್ರಾ ಬಂದರಿನಲ್ಲಿ ವಾಯುಸೇನೆಗೆ ಸೇರ್ಪಡೆಗೊಳಿಸಿ ಚಂಡೀಗಢದ ಮೂಲ ಶಿಬಿರಕ್ಕೆ ಸಾಗಿಸಲಾಯಿತು

ಬಹುಪಯೋಗಿ ಹೆಲಿಕಾಫ್ಟರ್ಗಳಾಗಿರುವ ಚಿನೋಕ್ ಎಲ್ಲಾ ಬಗೆಯ ಸೇನಾ ಕಾರ್ಯಾಚರಣೆಗೆ ನೆರವಾಗಲಿವೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದೀರಿ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಸಿಬಿಐ ಕಚೇರಿಯಲ್ಲಿ ಮೂರುದಿನಗಳಿಂದ ನಡೆಯುತ್ತಿರುವ ಕೊಲ್ಲತ್ತಾ ಪೊಲೀಸ್ ಆಯುಕ್ತ ರಾಜೀವ್ಕುಮಾರ್ ವಿಚಾರಣೆ ಇಂದೂ ಸಹ ಮುಂದುವರೆಯಲಿದೆ ಶಾರದಾ ಚಟ್ಫಂಡ್ ಪಗರಣ ಹಾಗೂ ರೋಸ್ ವ್ಯಾಲಿ ಹಗರಣ ಕುರಿತಂತೆ ನಿನ್ನೆ ಸಿಬಿಐ ರಾಜೀವ್ಕುಮಾರ್ ಅವರ ವಿಚಾರಣೆ ನಡೆಸಿತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ವಿಚಾರಣೆಯನ್ನು ನಡೆಸಲಾಗುತ್ತಿದೆ ಸಿಬಿಐ ಎಸ್ ಪಿ

ಎಸ್ ಪಿ ಟಿ

ಈ ಮಧ್ಯೆ ಹಗರಣದ ಮತ್ತೊಬ್ಬ ಆರೋಪಿಯಾದ ಮಾಜಿ ರಾಜ್ಯಸಭಾ ಸದಸ್ಕ ಹಾಗೂ ತೃಣಮೂಲ ಕಾಂಗ್ರೆಸ್ ಮುಖಂಡ ಕುಣಾಲ್ ಘೋಷ್ ಸಹ ವಿಚಾರಣೆಗೆ ನಿನ್ನೆ ಹಾಜರಾಗಿದ್ದರು ಎಸ್ಐಟ ಮುಖ್ಯಸ್ಥರಾಗಿದ್ದ ಸಂದರ್ಭದಲ್ಲಿ ಈ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಾಕ್ಷಾಧಾರಗಳನ್ನು ರಾಜೀವ್ ಕುಮಾರ್ ನಾಶಪಡಿಸಿದ್ದರೆಂದು ಸಿಬಿಐ ಆರೋಪಿಸಿದೆ ಈ ನಡುವೆ ಶಾರಾದಾ ಚಿಟ್ಫಂಡ್ ಹಗರಣದ ಬಗ್ಗೆ ನಡೆದಿರುವ ಸಿಬಿಐ ತನಿಖೆಯ ಮೇಲೆ ನಿಗಾ ಇಡಬೇಕೆಂದು ಕೋರಿ ಕೆಲವು ಹೂಡಿಕೆದಾರರು ಸಲ್ಲಿಸಿದ ಮನವಿ ಅರ್ಜಿಗಳನ್ನು ಸುಪ್ರೀಂಕೋರ್ಟ್ ಇಂದು ತಲ್ಲಿ ಹಾಕಿದೆ

ಉತ್ತರ ಪ್ರದೇಶದ ಸಹರಾನ್ಪುರ್ ಮತ್ತು ಖುಷಿನಗರ್ ಜಿಲ್ಲೆಗಳಲ್ಲಿ ನಡೆದ ಅಕ್ರಮ ಸಾರಾಯಿ ದುರಂತದ ತನಿಖೆ ನಡೆಸಲು ಆ ರಾಜ್ಲ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಈ ತಂಡದ ನೇತೃತ್ವವನ್ನು ರೈಲ್ವೆ ಹೆಚ್ಚುವರಿ ಮೊಲೀಸ್ ಮಹಾನಿರ್ದೇಶಕ ಸಂಜಯ್ ಸಿಂಫಾಲ್ ವಹಿಸಿದ್ದಾರೆ ಎಂದು ಅಧಿಕೃತ ವಕ್ತಾರರು ತಿಳಿಸಿದ್ದಾರೆ ಗೋರಖ್ಪುರ ವಿಭಾಗದ ಪೊಲೀಸ್ ಆಯುಕ್ತ ಅಮಿತ್ ಗುಪ್ತಾ ಗೋರಖ್ಪುರ ಐಜಿಪಿ ಜೈ ನಾರಾಯಣ್ ಸಿಂಗ್ ಸಹರಾನ್ಪುರ್ ಪೊಲೀಸ್ ಆಯುಕ್ತ ಚಂದ್ರ ಪ್ರಕಾಶ್ ತ್ರಿಪಾಠಿ ಹಾಗೂ ಸಹರಾನ್ಪುರ್ ವಲಯದ ಐಜಿಪಿ ಈ ವಿಶೇಷ ತನಿಖಾ ತಂಡದ ಇತರ ಸದಸ್ಲರು

ಬಿಜೆಪಿ ಸಂಸ್ಥಾಪಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಪುಣ್ಯತಿಥಿಯನ್ನು ಇಂದು ಆಚರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಲಾಯ ಅವರ ಜೀವನ ಆದರ್ಶಗಳನ್ನು ಪ್ರಧಾನಿ ಮೋದಿ ಸ್ಲರಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪಂಡಿತ್ ದೀನ್ ದಯಾಳ್ರ ಮಾನವೀಯತೆ ಕಾರ್ಯಗಳು ಕೋಟ್ಟಂತರ ಜನರಿಗೆ ಪ್ರೇರಣೆಯಾಗಿದೆ ಅವರು ಅದ್ವಿತೀಯ ಸಂಘಟನಾಕಾರರಾಗಿದ್ದರು ಪರಿಶ್ರಮ ಪಡುವ ಕಾರ್ಯಕರ್ತರಿಗೆ ಮಾದರಿಯಾಗಿದ್ದಾರೆ ತಮ್ಮ ಜೀವನವನ್ನು ಸಂಪೂರ್ಣ ರಾಪ್ಷ ನಿರ್ಮಾಣದಲ್ಲಿ ಸಮರ್ಪಿಸಿಕೊಂಡಿದ್ದರು ಎಂದು ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ಹಲವೆಡೆ ನಾಡಿದ್ದು ಬುಧವಾರದಿಂದ ಶುಕ್ರವಾರದ ನಡುವೆ ಮತ್ತೊಮ್ನೆ ಭಾರೀ ಮಳೆ ಹಾಗೂ ಹಿಮ ಬೀಳುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಒಣಹವೆಯಿಂದಾಗಿ ಈ ಪ್ರದೇಶದಲ್ಲಿ ಚಳಿಯ ವಾತಾವರಣ ಮುಂದುವರೆಯಲಿದೆ